ಮಹಾರಾಷ್ಟ ವಿಧಾನಸಭೆಯಲ್ಲಿ ತಕ್ಷಣವೇ ವಿಶ್ನಾಸಮತ ಯಾಚಿಸಬೇಕು ಎಂದು ಶಿವಸೇನೆ ಎನ್ಸಿಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಜಂಟಿಯಾಗಿ ಸಲ್ಲಿಸಿದ್ದ ಮನವಿಯ ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ಇಂದು ಬೆಳಗ್ಗೆ ತೀರ್ಮ ಪ್ರಕಟಿಸಲಿದೆ ಮಹಾರಾಪ್ಷ ಮುಖ್ಯಮಂತ್ರಿಯಾಗಿ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಮತ್ತು ಉಪಮುಖ್ಯಮಂತ್ರಿಯಾಗಿ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅವರು ಅಧಿಕಾರ ಸ್ವೀಕರಿಸಲು ಮಹಾರಾಷ್ಟ ರಾಜ್ಜಪಾಲರು ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಮೂರೂ ಪಕ್ಷಗಳು ಸಲ್ಲಿಸಿದ್ದ ಮನವಿಯನ್ನು ಸುಪ್ರೀಂ ಕೋರ್ಟ್ ನಿನ್ನೆ ವಿಚಾರಣೆ ನಡೆಸಿ ತೀರ್ಪನ್ನು ಕಾಯ್ದಿರಿಸಿತ್ತು

ಈ ಮಧ್ಯೆ ಮಹಾರಾಷ್ಟ ಬಿಜೆಪಿಯಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೆಯುತ್ತಿದ್ದು ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ಪಕ್ಷ ಸಿದ್ದವಿದೆ ಎಂದು ಮಹಾರಾಷ್ಷ ಬಿಜೆಪಿ ಘಟಕದ ಅಧ್ಯಕ್ಷ ರಾವ್ ಸಾಹೇಬ್ ದನ್ವೆ ತಿಳಿಸಿದ್ದಾರೆ ಮುಂಬೈನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ನೀಡುವ ಯಾವುದೇ ತೀರ್ಪಿಗೆ ತಾವು ಬದ್ಧವಾಗಿರುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿ ಕುದುರೆ ವ್ಯಾಪಾರ ನಡೆಸುತ್ತಿದೆ ಎಂಬ ಆರೋಪಗಳನ್ನು ತಿರಸ್ತರಿಸಿರುವ ಪಕ್ಷಕ್ಷೆ ಅಂತಹ ಅಗತ್ಯ ಸೃಷ್ಟಿಯಾಗಿಲ್ಲ ಎಂದು ಸ್ಪಷ್ಟನೆ ನೀಡಿದರು ದೇತಾದ್ಯಂತ ಇಂದು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತಿದೆ

ಇದರೊಂದಿಗೆ ಭಾರತೀಯ ಗಣರಾಜ್ಯದ ಇತಿಹಾಸದಲ್ಲಿ ಹೊಸ ಯುಗವೊಂದು ಆರಂಭವಾಯಿತು

ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಅವರು ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮತ್ತು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಅವರು ಕಾರ್ಕಕಮದಲ್ಲಿ ಪಾರ್ಗೊಳ್ಳಲಿದ್ದಾರೆ ಕಾರ್ತ್ರಮದ ಅಂಗವಾಗಿ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಅವರು ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ವೀಡಿಯೊ ಕಾನ್ಫರೆನ್ಸಿಂಗ್ ಮೂಲಕ ಡಿಜಿಟಲ್ ವಸ್ತು ಪ್ರದರ್ಶನ ಉದ್ವಾಟಸಲಿದ್ದಾರೆ

ಸಂವಿಧಾನದ ತತ್ವಗಳು ಮೌಲ್ವಗಳ ಬಗ್ಗೆ ದೇಶದ ನಾಗರಿಕರಿಗೆ ಅರಿವು ಮೂಡಿಸುವುದು ಇದರ ಉದ್ದೇಶವಾಗಿದೆ ಭಾರತೀಯ ಪ್ರಜಾಸತ್ತೆಯನ್ನು ಬಲಪಡಿಸಲು ಎಲ್ಲ ಭಾರತೀಯರು ಅತ್ಲಮೂಲ್ಲ ಪಾತ್ರ ವಹಿಸುವಂತೆ ಪ್ರೋತ್ಪಾಹಿಸುವುದು ಸಹ ಇದರ ಉದ್ದೇಶವಾಗಿದೆ ಜೊತೆಗೆ ಸಂವಿಧಾನ ದೇಶದ ನಾಗರಿಕರಿಗೆ ನೀಡಿರುವ ಮೂಲಭೂತ ಕರ್ತಮ್ಮಗಳು ಮತ್ತು ಹಕ್ಕುಗಳ ಬಗ್ಗೆ ಜನಜಾಗೃತಿ ಮೂಡಿಸುವುದು ಸಂವಿಧಾನ ದಿನದ ಆಶಯವಾಗಿದೆ ದೆಹಲಿಯ ತುಫಲಕ್ಬಾದ್ ಅರಣ್ಣ ಪ್ರದೇಶದಲ್ಲಿ ಗುರು ರವಿದಾಸ್ ದೇವಾಲಯಕ್ಕೆ ಕೇಂದ್ರ ಸರ್ಕಾರ ಸಲಹೆ ನೀಡಿರುವಂತೆ ಮರದ ಕುಟೀರ ನಿರ್ಮಿಸದೆ ಶಾಶ್ವತ ಕಟ್ಟಡ ಕಟ್ಟುವಂತೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ ದೇವಾಲಯ ಆವರಣದಲ್ಲಿ ಗುರು ರವಿದಾಸ್ ಕಲ್ಲಾಣಿ ಅಭಿವ್ಯದ್ದಿಪಡಿಸುವಂತೆಯೂ ನ್ಲಾಯಾಲಯ ತಿಳಿಸಿದೆ ಗುರು ರವಿದಾಸ್ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ನೆಗಳು ಎದುರಾಗಬಾರದು ವಿವಿಧ ಇಲಾಖೆಗಳು ದೇವಾಲಯ ನಿರ್ಮಾಣಕ್ಕೆ ಸಹಕಾರ ನೀಡಲಿವೆ ಎಂದು ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಮತ್ತು ಸೂರ್ಯಕಾಂತ್ ಅವರಿದ್ದ ನ್ನಾಯಪೀಠ ತಿಳಿಸಿದೆ ಮರದ ಕಟೀರದಿಂದ ದೇಗುಲ ನಿರ್ಮಿಸುವಂತೆ ಈ ಮುನ್ನ ನೀಡಿದ್ದ ಆದೇಶವನ್ನು ಪರಿಷ್ತರಿಸಿ ಹೊಸ ತೀರ್ಮ ನೀಡಿದೆ ದೆಹಲಿ ಅಭಿವೃದ್ದಿ ಪ್ರಾಧಿಕಾರವು ಕಳೆದ ಆಗಸ್ಟ್ನಲ್ಲಿ ಗುರು ರವಿದಾಸ್ ದೇವಾಲಯ ನೆಲಸಮಗೊಳಿಸಿದ್ದನ್ನು ಖಂಡಿಸಿ ದೆಹಲಿ ಸೇರಿದಂತೆ ದೇಶದ ವಿವಿಧೆಡೆ ಗುರು ರವಿದಾಸ್ ಭಕ್ತರು ತೀವ್ರ ಆಕ್ರೋಶ ಹೊರಹಾಕಿದ್ದರು

ನಾಮಪತ್ರ ಸಲ್ಲಿಕೆಗೆ ನಿನ್ನೆ ಕೊನೆಯ ದಿನವಾಗಿತ್ತು ಅಭ್ಲರ್ಥಿಗಳು ನಾಮಪತ್ರ ಹಿಂಪಡೆಯಲು ಗುರುವಾರ ಕಡೆಯ ದಿನವಾಗಿದೆ

ಮೇದಿನಿ ನಗರ್ ಮತ್ತು ಗುಮ್ಲಾದಲ್ಲಿ ನಿನ್ನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಚುನಾವಣಾ ರ್ಕಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯದಲ್ಲಿ ಅಭಿವೃದ್ದಿ ಕೆಲಸಗಳ ವೇಗ ವೃದ್ಧಿಸಲು ಬಿಜೆಪಿ ಸರ್ಕಾರ ಅವಶ್ಯಕವಾಗಿದೆ ಎಂದು ಪ್ರತಿಪಾದಿಸಿದರು ಜಾರ್ಖಂಡ್ ಮುಕ್ತಿ ಮೋರ್ಚಾ ನಾಯಕ ಹೇಮಂತ್ ಸೊರೇನ್ ಜಾರ್ಖಂಡ್ ವಿಕಾಸ್ ಮೋರ್ಚಾ ಅಧ್ಯಕ್ಷ ಬಾಬುಲಾಲ್ ಮರಾಂಡಿ ಮತ್ತು ಎಜೆಎಸ್ಯು ಮುಖ್ಯಸ್ಟ ಸುದೇಶ್ ಕುಮಾರ್ ಮಹ್ತೊ ರಾಜ್ಙಾದ್ಯಂತ ಹಲವು ಸಭೆ ಉದ್ದೇಶಿಸಿ ಭಾಷಣ ಮಾಡಿದರು ಕಾಂಗ್ರೆಸ್ ಆರ್ಜೆಡಿ ಮತ್ತು ಎಡಪಂಥೀಯ ನಾಯಕರು ಮತದಾರರ ಮನವೊಲಿಕೆಗೆ ಚುನಾವಣಾ ರ್ಡಾಲಿಗಳನ್ನು ನಡೆಸಿದರು

ದೇಶೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೊರತೆ ಮತ್ತು ದುಬಾರಿ ಬೆಲೆ ಹಿನ್ನೆಲೆಯಲ್ಲಿ ಗ್ರಾಹಕ ವ್ಯವಹಾರಗಳ ಕಾರ್ಯದರ್ಶಿ ಅವಿನಾಶ್ ಕೆ ಶ್ರೀವಾಸ್ತವ ಅವರು ನಿನ್ನೆ ರಾಜ್ಯ ಸರ್ಕಾರಗಳ ಜೊತೆ ವಿಡಿಯೋ ಕಾಸ್ಫರೆನ್ಸಿಂಗ್ ಮೂಲಕ ಸಭೆ ನಡೆಸಿದರು ಅಲ್ಲದೆ ಶನಿವಾರ ಅವರು ಎಲ್ಲ ರಾಜ್ಯಗಳಿಗೆ ಪತ್ರ ಬರೆದಿದ್ದಾರೆ

ಮುಂದಿನ ವಾರ ಈರುಳ್ಳಿ ಮುಂಬೈಗೆ ಬರಲಿದ್ದು ಡಿಸೆಂಬರ್ ಮೊದಲ ವಾರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಈಜಿಪ್ಟ್ ಈರುಳ್ಳ ಲಭ್ಯವಾಗಲಿದೆ ಭಾರತದ ಭದ್ರತೆಗೆ ಬೆದರಿಕೆಯೊಡ್ಡುವ ಯಾವುದೇ ಚಟುವಟಕೆಗಳಲ್ಲಿ ತ್ರೀಲಂಕಾ ನಿರತವಾಗುವುದಿಲ್ಲ ಎಂದು ನೂತನ ಅಧ್ಯಕ್ಷ ಗೊತ್ತಭಯ್ಯ ರಾಜಪಕ್ಸ ಭರವಸೆ ನೀಡಿದ್ದಾರೆ ಭಾರತದ ಕಳವಳಗಳ ಮಹತ್ವ ಶ್ರೀಲಂಕಾಗೆ ತಿಳಿದಿದೆ ಎಂದು ಅವರು ಸ್ವಾಟಜಿಕ್ ನ್ಯೂಸ್ ಇಂಟರ್ನ್ಯಾಷನಲ್ಗೆ ನೀಡಿದ ಸಂದರ್ಶನದಲ್ಲಿ ಸ್ಪಪ್ಟಪಡಿಸಿದ್ದಾರೆ ಭಾರತದ ಭದ್ರತಾ ಹಿತಾಸಕ್ತಿಗಳಿಗೆ ಹಾನಿಯುಂಟು ಮಾಡುವ ಯಾವುದೇ ಕೆಲಸಗಳಿಗೆ ತ್ರೀಲಂಕಾ ಕೈಹಾಕುವುದಿಲ್ಲ ಭಾರತ ಸರ್ಕಾರ ಸ ಸೂಡಿಕೆ ಶಿಕ್ಷಣ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗಾಗಿ ಶ್ರೀಲಂಕಾಗೆ ಸಹಾಯ ಮಾಡಬೇಕು ಎಂದು ಅವರು ಮನವಿ ಮಾಡಿದರು ಈ ವಾರಾಂತ್ಯದಲ್ಲಿ ಭಾರತ ಪ್ರವಾಸ ಕೈಗೊಳ್ಳಲಿರುವ ರಾಜಪಕ್ಕ ಶ್ರೀಲಂಕಾಗೆ ಹೂಡಿಕೆ ಮತ್ತು ಸಹಾಯ ಅಗತ್ಯವಿದೆ ಸೇನೆ ಮತ್ತು ರಾಜಕೀಯ ವೈರತ್ಯದಲ್ಲಿ ಭಾಗಿಯಾಗುವುದಿಲ್ಲ ಎಂದು ಅವರು ತಿಳಿಸಿದರು ಭಾರತ ಸಿಂಗಾಪುರ ಜಪಾನ್ ಮತ್ತು ಆಸ್ಟೇಲಿಯಾ ದ್ವೀಪ ರಾಷ್ಟದಲ್ಲಿ ಪೂಡಿಕೆ ಮಾಡಲು ಮುಂದೆ ಬರಬೇಕು ನಾವು ಚೀನಾವೊಂದಕ್ಕೆ ಹೂಡಿಕೆಗೆ ಅವಕಾಶ ನೀಡೆವು ಎಂದು ಅವರು ತಿಳಿಸಿದರು ಮಹಿಂದಾ ರಾಜಪಕ್ಷ ಸರ್ಕಾರವಿದ್ದಾಗ ಚೀನಾ ಜೊತೆಗಿನ ಕೆಲವು ವರ್ಷಗಳ ಸಂಬಂಧ ಕೇವಲ ವಾಣಿಜ್ಯಕ್ಕೆ ಸಂಬಂಧಿಸಿದಾಗಿತ್ತು ಇದನ್ನು ರಾಜಕೀಯ ವಿಶ್ಲೇಷಕರು ಭಾರತ ವಿರೋಧಿ ನಡೆ ಎಂಬುದಾಗಿ ಬಿಂಬಿಸಿದರು ಹಂಬಂಟೋಟಾ ಬಂದರು ಶ್ರೀಲಂಕಾದ ಅಗತ್ಯ ಆದರೆ ನಾವೆಂದೂ ಅದರ ನಿಯಂತ್ರಣವನ್ನು ಚೀನಾಕ್ಕೆ ಕೊಟ್ಟಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು